ಜಾಗತಿಕ ಮಟ್ಟದಲ್ಲಿ ಭಯೋತ್ವಾದನಾ ವಿರೋಧಿ ಕಾರ್ಯಾಚರಣೆಗೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ವಿಶ್ವಸಂಸ್ಟೆ

ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಇಂದು ಸಹ ವಿವಿಧೆಡೆ ಚುನಾವಣಾ ರ್ನಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರಿಯಾಣದ ಸಿರ್ಸಾ ಕುರುಕ್ಷೇತ್ರದಲ್ಲಿ ಮತ್ತು ನವದೆಹಲಿಯ ರಾಮ್ಲೀಲಾ ಮ್ನೆದಾನದಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಧ್ಯಪ್ರದೇಶದ ಭಿಂಡ್ ಮೊರೆನಾ ಮತ್ತು ಗ್ವಾಲಿಯರ್ನಲ್ಲಿ ಪ್ರಚಾರ ಮಾಡಲಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಈಶಾನ್ನ ದೆಹಲಿಯಲ್ಲಿ ರೋಡ್ ಕೋ ನಡೆಸಲಿದ್ದಾರೆ

ಈ ನಿಟ್ಟನಲ್ಲಿ ಪ್ರತಿಪಕ್ಷ ನಾಯಕರು ಕೇಂದ್ರ ಚುನಾವಣೆ ಆಯೋಗವನ್ನು ಭೇಟ ಮಾಡಿ ವಿವಿಪ್ಟಾಟ್ ಪರಿಶೀಲನೆಗೆ ಮತ್ತೊಮ್ನೆ ಮನವಿ ಸಲ್ಲಿಸಿವೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಂಧಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ದು ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸುವುದು ಚುನಾವಣೆ ಆಯೋಗದ ಕೆಲಸವಾಗಿದೆ ಪ್ರತಿಪಕ್ಷಗಳು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡುತ್ತಿದೆ ಎಂದರು ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಫ್ಟಿ ಮಾತನಾಡಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದಿಂದ ಚುನಾವಣೆ ಆಯೋಗಕ್ಕೆ ಯಾವುದೇ ಅಡ್ಡಿ ಇಲ್ಲ ವಿವಿಪ್ಲಾಟ್ ಪರಿಶೀಲನೆಯ ಶ್ರಮಾಣವನ್ನು ಆಯೋಗ ಹೆಚ್ಚಿಸಬಹುದು ಎಂದರು ಚುನಾವಣೆಗಳಲ್ಲಿ ಶ್ರತಿ ವಿಧಾನಸಭಾ ವಲಯದಲ್ಲಿ ಇವಿಎಂಗಳಿಗೆ ವಿವಿ ಪ್ಟಾಟ್ ಸಂಚ್ಚೆಯನ್ನು ಶೇ

ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದು ಈಗ ನೀಡಿರುವ ಮಾರ್ಗಸೂಚಿಯಂತೆ ಕೌನ್ನೆಲಿಂಗ್ ಮಾಡುವಂತೆ ತಿಳಿಸಿದೆ

ಫೋನಿ ಚಂಡಮಾರುತ ಬಾಧಿತ ಪ್ರದೇಶಗಳಲ್ಲಿ ಕೈಗೊಳ್ಳಲಾಗಿರುವ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಾಚರಣೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಪಿ

ಸಿನ್ಹಾ ಮಾಹಿತಿ ಪಡೆದುಕೊಂಡರು

ಒಡಿಶಾದ ಚಂಡಮಾರುತ ಬಾಧಿತ ಪ್ರದೇಶಗಳಲ್ಲಿ ಪರಿಹಾರ ಮತ್ತು ಪುನರ್ ವಸತಿ ಕಾರ್ಯ ಭರದಿಂದ ಸಾಗಿದೆ

ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದ ಮೂರು ಜೆಲ್ಲೆಗಳಲ್ಲಿ ಸಮಸ್ನೆಯನ್ನು ಪರಿಹರಿಸಲಾಗಿದೆ ಭುವನೇತ್ವರದ ಕೆಲವೆಡೆ ವಿದ್ಯುತ್ ಪೂರೈಕೆ ವ್ಲವಸ್ಥೆಯನ್ನು ಮಾಮೂಲು ಸ್ವಿತಿಗೆ ತರಲಾಗಿದೆ

ಬಾಸಗಿ ಕಂಪನಿಗಳಿಗೆ ನೆರವಾಗಲು ಭಾರತ ಮತ್ತು ಅಮೆರಿಕ ಸರಕಾರಗಳು ಕೆಲವು ಒಪ್ಪಂದ ಮಾಡಿಕೊಳ್ಳಬೇಕಾದ ಅಗತ್ಲವಿದೆ ಎಂದು ಕೇಂದ್ರ ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಕರೆ ನೀಡಿದ್ದಾರೆ ಭಾರತಕ್ಕೆ ಆಗಮಿಸಿರುವ ಅಮೆರಿಕ ಉದ್ಯಮಿಗಳ ನಿಯೋಗ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುರೇಶ್ ಪ್ರಭು ಉದ್ಯಮ ವಲಯ ಅಭಿವೃದ್ದಿ ಹೊಂದಬೇಕಾದರೆ ಕೆಲವು ಕ್ರಮ ಅಗತ್ಯ ಇದು ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೂ ಪೂರಕವಾಗಿರಬೇಕು ಎಂದರು

ಅಂತಾರಾಷ್ಷೀಯ ಆರ್ಕ್ಷಿಕ್ ಮಂಡಳಿಯ ವೀಕ್ಷಕರಾಗಿ ಭಾರತ ಮತ್ತೊಮ್ಮೆ ಆಯ್ತೆಯಾಗಿದೆ ಈ ವಿಷಯವನ್ನು ಭೂ ವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಂ ರಾಜೀವನ್ ಟ್ನೀಟರ್ ಮೂಲಕ ತಿಳಿಸಿದ್ದಾರೆ

ಮಂಡಳಿಗೆ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದು ಭಾರತ ಸ್ಪಷ್ಷಪಡಿಸಿದೆ

ಭಯೋತ್ವಾದನೆ ವಿರೋಧಿ ಕಾರ್ಯಾಚರಣೆಗಾಗಿ ವಿಶ್ವಸಂಸ್ಟೆ ಕ್ಟೆಗೊಂಡಿರುವ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಶ್ವಸಂಸ್ವೆಯ ಭಯೋತ್ಪಾದನಾ ವಿರೋಧಿ ಪ್ರವಾಸ ಕಾರ್ಯಕ್ರಮ ಕ್ಕೆ ಭಾರತ ಎಲ್ಲ ರೀತಿಯಲ್ಲೂ ನೆರವು ನೀಡುತ್ತಿದೆ

ನೇಪಾಳದಲ್ಲಿ ಮಾದೇಶಿ ಪಕ್ಷ ಮತ್ತು ನಯಾ ಶಕ್ತಿ ಪಕ್ಷ ವಿಲೀನಗೊಂಡಿವೆ ಈಗ ಹೊಸ ಪಕ್ಷವನ್ನು ಸಮಾಜವಾದಿ ಪಕ್ಷ ನೇಪಾಳ ಎಂದು ನಾಮಕರಣ ಮಾಡಲಾಗಿದೆ ಮಾದೇಶಿ ಪಕ್ಷದ ನಾಯಕ ಉಪ ಪ್ರಧಾನಿ ಉಪೇಂದ್ರ ಯಾದವ್ ಮತ್ತು ಮಾಜಿ ಪ್ರಧಾನಿ ಬಾಬುರಾಮ್ ಭಟ್ಟಾರಾಯಿ ನಯಾ ಶಕ್ತಿ ಪಕ್ಷದ ಮುಖಂಡರಾಗಿದ್ದರು ಹೊಸ ಪಕ್ಷ ತನ್ನ ವ್ಯಾಪ್ತಿಯನ್ನು ತೆರಾಯ್ ಮಾದೇಸ್ ಪ್ರಾಂತ್ವದಲ್ಲಿ ಹೆಚ್ಚಿಸಿಕೊಳ್ಳಲಿದೆ ಎಂದು ಭಟ್ಟಾರಾಯಿ ತಿಳಿಸಿದ್ದಾರೆ

ತೀವ್ರ ಅನಾರೋಗ್ಲಪೀಡಿತರಾಗಿರುವ ಭಾರತದ ಮಾಜಿ ಒಲಿಂಪಿಕ್ ಪಟು ಖ್ಲಾತ ಬಿಲ್ಲುಗಾರ ಲಿಂಬಾರಾಮ್ ಅವರಿಗೆ ಕೇಂದ್ರ ಕ್ರೀಡಾ ಸಚಿವಾಲಯ ಐದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ ಲಿಂಬಾರಾಮ್ ಚಿಕಿತ್ಸೆಗೆ ಈ ಸಹಾಯಧನ ಬಿಡುಗಡೆ ಮಾಡಲಾಗಿದೆ ಎಂದು ಕ್ರೀಡಾ ಸಚಿವಾಲಯ ಟ್ವೀಟರ್ ಮೂಲಕ ತಿಳಿಸಿದೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಧಿಕಾರಿಗಳು ಲಿಂಬಾರಾಮ್ ಅವರನ್ನು ಭೇಟಿ ಮಾಡಿ ಐದು ಲಕ್ಷ ರೂಪಾಯಿ ಮೊತ್ತ ಚೆಕ್ ವಿತರಿಸಿದ್ದಾರೆ ಎಂದು ಟ್ಷೀಟ್ನಲ್ಲಿ ತಿಳಿಸಿದೆ

ಚೆನ್ನೈ ತಂಡಕ್ಕೆ ಫೈನಲ್ ಪ್ರವೇಶಿಸಲು ಮತ್ತೊಂದು ಅವಕಾಶ ಲಭ್ಯವಿದ್ದು ಡೆಲ್ಲಿ ಕ್ಕಾಪಿಟಲ್ ಮತ್ತು ಹೈದರಾಬಾದ್ ಸನ್ರೈಸರ್ಸ್ ನಡುವಿನ ಎಲಿಮಿನೇಟರ್ ಪಂದ್ಯದಲ್ಲಿ ಗೆದ್ದ ತಂಡದ ಜೊತೆ ಧೋನಿ ಪಡೆ ಎರಡನೇ ಕ್ವಾಲಿಫ್ಟೆಯರ್ನಲ್ಲಿ ಸೆಣಸಲಿದೆ ಮ್ಯಾಡ್ರಿಡ್ ಓಪನ್ ಟೆನಿಸ್ ಪಂದ್ಧಾವಳಿಯಲ್ಲಿ ಅಗ್ರ ತ್ರೇಯಾಂಕಿತ ಆಟಗಾರ ನೋವಾಕ್ ಜೊಕೊವಿಚ್ ಮೂರನೇ ಸುತ್ತಿಗೆ ಪ್ರವೇಶ ಪಡೆದಿದ್ದಾರೆ